ಶ್ರೀನಗರದಲ್ಲಿಂದು ಸರ್ಕಾರದ ವಕ್ತಾರ ರೋಹಿತ್ ಕನ್ಸಾಲ್ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ಕಾಶ್ಮೀರದಲ್ಲಿ ಸ್ಟಳೀಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಬಳಕ ಹಂತ ಹಂತವಾಗಿ ನಿರ್ಬಂಧಗಳನ್ನು ಸಡಿಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು ಯಾವುದೇ ಅಡೆತಡೆ ಇಲ್ಲದೆ ವೈದ್ಯಕೀಯ ಸೇವೆಯನ್ನು ಜನರಿಗೆ ಒದಗಿಸಲಾಗುತ್ತಿದೆ

ಕಣಿವೆಯ ಎಲ್ಲಾ ಆಸ್ಪತ್ರೆಗಳಲ್ಲೂ ಜೀವರಕ್ಷಕ ಸಾಧನ ಸೇರಿದಂತೆ ಎಲ್ಲಾ ರೀತಿಯ ಚಿಷಧಿಗಳು ಲಭ್ಞವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ರಾಷ್ಲೀಯ ಹೆದ್ದಾರಿಗಳಲ್ಲಿ ವಾಹನಗಳು ಎಂದಿನಂತೆ ಸಂಚರಿಸುತ್ತಿವೆ

ಕಣಿವೆಯಲ್ಲಿ ವಿಮಾನಗಳು ಕೂಡ ಎಂದಿನಂತೆ ಸಂಚರಿಸುತ್ತಿವೆ

ಸ್ವಾತಂತ್ರ್ಯೋತ್ಸವ ದಿನದ ಕಾರ್ಯಕ್ರಮಕ್ಷೆ ಸಕಲ ಪೂರ್ವ ತಯಾರಿ ನಡೆಸಲಾಗಿದೆ ಕಣಿವೆಯ ಎಲ್ಲಾ ಜಿಲ್ಲೆಯಲ್ಲೂ ಪೂರ್ವ ಸಿದ್ದತೆಯನ್ನು ಮಾಡಲಾಗಿದೆ ಸ್ವಾತಂತ್ರ್ಕೋತ್ಸವ ದಿನಾಚರಣೆಯನ್ನು ಸುಗಮವಾಗಿ ನಡೆಸುವಂತೆ ಮಾಡಲು ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದವರು ತಿಳಿಸಿದರು ರಾಜ್ಯದ ಕೆಲವಡೆ ಮಳೆ ಮತ್ತು ಶ್ರವಾಹದಲ್ಲಿ ಸ್ವಲ್ಪ ಇಳಿಕೆಯಾಗಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಯಿಂದ ಮತ್ತೆ ನಿರಂತರ ಮಳೆ ಬೀಳುತ್ತಿದೆ ಪ್ರವಾಹ ಪರಿಸ್ಹಿತಿಯಲ್ಲಿ ಸುಧಾರಣೆ ಕಂಡುಬರುತ್ತಿದೆ

ಜಲಾಶಯಗಳಲ್ಲಿನ ಒಳ ಹರಿವಿನ ಪ್ರಮಾಣ ನಿಧಾನವಾಗಿ ಇಳಕೆಯಾಗುತ್ತಿದೆ ಎಂದು ಸರ್ಕಾರಿ ಅಂಕಿ ಅಂಶಗಳು ತಿಳಿಸಿವೆ ಕಳೆದ ಒಂದು ವಾರದಿಂದ ಧಾರಾಕಾರ ಮಳೆ ಮತ್ತು ಪ್ರವಾಹದಿಂದ ನಲುಗಿದ್ದ ಮೈಸೂರು ಜಿಲ್ಲೆ ಇದೀಗ ಸಹಜ ಸ್ಥಿತಿಯತ್ತ ಮರಳುತ್ತಿದ್ದು ಜಿಲ್ಲೆಯ ನಂಜನಗೂಡು ಹೆಚ್

ಈ ಮಧ್ಯೆ ಭಾರೀ ಪ್ರವಾಹದಿಂದ ಬೆಳೆ ನಾಶ ಮನೆಗಳಿಗೆ ಹಾನಿ ರಸ್ತೆಗಳು ಹಾಗೂ ವಿದ್ಯುತ್ ಸಂಪರ್ಕ ಜಾಲ ಕಡಿತಗೊಂಡ ಜೆಲ್ಲೆಗಳಗೆ ವಿಶೇಷ ಆರ್ಥಿಕ ಪರಿಹಾರ ಪ್ಲಾಕೇಜ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಶಿವಮೊಗ್ಗ ಜಿಲ್ಲೆಯ ಪ್ರವಾಹ ಪೀಡಿತ ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿಂದು ಪರಿಸ್ಥಿತಿ ಅವಲೋಕಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅತಿವೃಷ್ಠಿ ಮತ್ತು ಶ್ರವಾಹದಿಂದ ಹಾನಿಗೊಳಗಾದ ಜಿಲ್ಲೆಗಳ ಆಡಳತ ಹಾನಿ ಅಂದಾಜು ಒದ್ದಪಡಿಸುತ್ತಿದ್ದು ಇನ್ನು ಒಂದು ವಾರದಲ್ಲಿ ವರದಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು

ಸದ್ದದ ಪರಿಸ್ಥಿತಿಯಿಂದ ಎದೆಗುಂದುವುದು ಬೇಡ ಎಂದು ಅವರು ಅಭಯ ನೀಡಿದ್ದಾರೆ

ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುವುದನ್ನು ನೋಡಿಕೊಂಡು ಎರಡು ವಾರಗಳ ಬಳಿಕ ಈ ವಿಷಯವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸುಪ್ರೀಂ ಕೋರ್ಟ್ ಪೀಠ ತಿಳಿಸಿದೆ

ಅರ್ಜಿ ವಿಚಾರಣೆ ವೇಳೆ ಪೀಠ ಜಮ್ಮ ಮತ್ತು ಕಾಶ್ಮೀರದ ಪ್ರಸ್ತುತ ಶ್ಯಿತಿ ಗಂಭೀರವಾಗಿದೆ ಈ ಪ್ರಾಂತ್ಯದಲ್ಲಿ ವಾತಾವರಣ ಸಹಜ ಸ್ಥಿತಿಗೆ ಮರಳಲು ಕಾಲಾವಕಾಶ ಬೇಕಾಗಿದೆ ಎಂದು ಹೇಳಿದೆ ಶ್ರೀನಗರದ ಸೌರ ಪ್ರಾಂತ್ಯದಲ್ಲಿ ಉಂಟಾಗಿದ್ದ ಅಹಿತಕರ ಫಟನೆಗೆ ಸಂಬಂಧಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕಾನೂನು ಜಾರಿ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ಇಂದು ತಿಳಿಸಿದೆ ಕಳೆದ ಶುಕ್ರವಾರ ಸ್ಥಳೀಯ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಜನರು ಹಿಂದಿರುಗುತ್ತಿದ್ದಾಗ ಅವರೊಂದಿಗೆ ದುಷ್ಕರ್ಮಿಗಳು ಸೇರಿಕೊಂಡು ಭದ್ರತಾಪಡೆಗಳ ಮೇಲೆ ಕಲ್ಲೆಸೆದಿದ್ದರು ಇದರಿಂದ ಉದ್ವಿಗ್ನಪರಿಸ್ಥಿತಿ ಉಂಟಾಗಿತ್ತು ಎಂದು ಸಚಿವಾಲಯದ ವಕ್ತಾರ ಟ್ವೀಟ್ ಮಾಡಿದ್ದರು ಪರಿಸ್ಥಿತಿಯನ್ನು ಅಧಿಕಾರಿಗಳು ಹತೋಟಗೆ ತಂದಿದ್ದಾರೆ ಜಮ್ಮ ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಗೊಳಿಸಿದ್ದ ಬಳಿಕ ರಾಜ್ಯದಲ್ಲಿ ಯಾವುದೇ ರೀತಿಯ ಗುಂಡಿನ ದಾಳಿ ನಡೆದಿಲ್ಲ ಎಂದು ಸಚಿವಾಲಯ ತಿಳಿಸಿದೆ ಜಮ್ಮ ಮತ್ತು ಕಾಶ್ಮೀರದ ಪರಿಸ್ಥಿತಿಗೆ ಸಂಬಂಧಿಸಿ ಕಾಂಗ್ರೆಸ್ ಪಕ್ಷ ತೀವ್ರ ಕಳವಳ ವ್ಯಕ್ತಪಡಿಸಿದೆ ನವದೆಹಲಿಯಲ್ಲಿ ಇಂದು ಸಂಜೆ ಮಾತನಾಡಿದ ಪಕ್ಷದ ನಾಯಕ ಆನಂದ್ ಶರ್ಮಾ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದ್ದು ಸುದ್ದಿ ಮತ್ತು ಸಂವಹನ ಸೌಲಭ್ಯ ದೊರೆಯುತ್ತಿಲ್ಲ ಪರಿಸ್ಥಿತಿಯ ಅವಲೋಕನಕ್ಕೆ ವಿಪಕ್ಷ ನಾಯಕರು ಅಲ್ಲಿಗೆ ಭೇಟಿ ನೀಡಲು ಸರ್ಕಾರ ಅವಕಾಶ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು

ಆದಾಗ್ಯೂ ಯಾವುದೇ ಸಾವು ನೋವು ಮತ್ತು ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ

ಮುಖ್ಯನ್ಕಾಯಮೂರ್ತಿ ರಂಜನ್ ಗೊಗಯ್ ಮತ್ತು ನ್ಕಾಯಮೂರ್ತಿ ಆರ್

ನಾರಿಮನ್ ಅವರ ನೇತೃತ್ವದ ಪೀಠ ಆಧಾರ್ ದತ್ತಾಂಶದ ಮಾದರಿಯಲ್ಲಿ ಅಸ್ಲಾಂ ಎನ್ಆರ್ಸಿ ದತ್ತಾಂಶವನ್ನು ಸಂರಕ್ಷಿಸಲು ವ್ಯವಸ್ಥೆ ರೂಪಿಸಬೇಕು ಎಂದು ಆದೇಶಿಸಿದೆ ಪ್ರಸ್ತುತ ನಡೆಯುತ್ತಿರುವ ಎನ್ಆರ್ಸಿ ಪ್ರಕ್ರಿಯೆಯನ್ನು ಪ್ರತ್ನಿಸಿರುವ ಕೆಲವು ಕಾನೂನು ಅಂಶಗಳ ಆಧಾರದಲ್ಲಿ ಅದನ್ನು ಮತ್ತೆ ಪ್ರಾರಂಭಿಸುವ ಆದೇಶ ನೀಡುವುದಿಲ್ಲ ಎಂದು ಪೀಠ ಸ್ಪಷ್ಟಪಡಿಸಿದೆ

ನವದೆಹಲಿಯ ಏಮ್ಸ್ ಆಸ್ತ್ರತೆಯಲ್ಲಿ ಕಳೆದ ವಾರ ನಿಧನರಾದ ಕೇಂದ್ರದ ಮಾಜಿ ಸಚಿವೆ ಸುಷ್ಕಾ ಸ್ವರಾಜ್ ಅವರಿಗೆ ಸಂತಾಪ ಸೂಚಿಸುವ ನಿರ್ಣಯಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ ಸುಷ್ಮಾ ಅವರ ನಿಧನದಿಂದ ದೇಶವು ಅತ್ಯುನ್ನತ ನಾಯಕರೊಬ್ಬರು ಹಾಗೂ ಉತ್ತಮ ಸಂಸದೀಯಪಟುವೊಬ್ಬರನ್ನು ಕಳೆದುಕೊಂಡಂತಾಗಿದೆ ಎಂದು ನಿರ್ಣಯದಲ್ಲಿ ತಿಳಿಸಲಾಗಿದೆ ಸುಷ್ಮಾ ಅವರು ಅಸಾಧಾರಣ ವಾಕ್ವಾತುರ್ಯ ಮತ್ತು ಸಹಾನುಭೂತಿಗೆ ಹೆಸರುವಾಸಿಯಾಗಿದ್ದರು ಅತ್ಯುತ್ತಮ ಆಡಳಿತಗಾರರೂ ಆಗಿದ್ದ ಅವರು ವಿದೇಶಗಳಲ್ಲಿ ಸಂಕಷ್ಟಕ್ಕೇಡಾಗಿದ್ದ ಭಾರತೀಯರಿಗೆ ಸಹಾಯ ಮಾಡಿ ಸಾವಿರಾರು ಭಾರತೀಯ ಹೃದಯವನ್ನು ಗೆದ್ದಿದ್ದರು ಅವರು ವಿದೇತಾಂಗ ಇಲಾಖೆಗೆ ಮಾನವೀಯ ಸ್ಪರ್ಶವನ್ನು ನೀಡಿದ್ದರು

ವಿವಿಧ ವಿಭಾಗಗಳಲ್ಲಿ ಸುಷ್ಕಾ ಸ್ವರಾಜ್ ಅವರು ದೇಶಕ್ಕೆ ನೀಡಿದ ಸೇವೆಯನ್ನು ನಿರ್ಣಯದಲ್ಲಿ ಪ್ರಶಂಸಿಸಲಾಗಿದೆ ನಿರ್ಣಯದಲ್ಲಿ ಅವರ ಕುಟುಂಬಕ್ಕೆ ಇಡೀ ದೇಶ ಮತ್ತು ಸರ್ಕಾರದ ಪರವಾಗಿ ಸಂತಾಪ ಸೂಚಿಸಲಾಗಿದೆ

ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸೆಡಿಎಫ್ ಹಿರಿಯ ನಾಯಕ ದೊರ್ಜಿ ಶೇರಿಂಗ್ ಲೆಪ್ಟಾ ರಾಜ್ಯದ ಅಭಿವೃದ್ದಿಗಾಗಿ ತಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಕೆಲಸ ಮಾಡಲು ಇಚ್ಲಿಸಿರುವುದಾಗಿ ತಿಳಿಸಿದರು

ಇವರು ಸಬೀರ್ದೇವ್ ಬರ್ಮಾ ಗುಂಪಿಗೆ ಸೇರಿದವರಾಗಿದ್ದಾರೆ ಮುಖ್ಯಮಂತ್ರಿ ಬಿಷ್ಲಬ್ ಕುಮಾರ್ ದೇಬ್ ಮತ್ತು ಉಪಮುಖ್ಖಮಂತ್ರಿ ಜಿಷ್ಣು ದೆಬ್ಲರ್ಮಾ ಅವರ ಸಮ್ಮಖದಲ್ಲಿ ಉಗ್ರರು ಶರಣಾಗಿದ್ದಾರೆ ಇದಕ್ಕೂ ಮೊದಲು ಭಾನುವಾರ ಎನ್ಎಲ್ಎಫ್ಟ ಮತ್ತು ತ್ರಿಪುರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಒಪ್ಪಂದ ನಡೆದಿತ್ತು ಒಪ್ಪಂದದ ಪ್ರಕಾರ ಹಿಂಸಾ ಮಾರ್ಗವನ್ನು ತೊರೆದು ಮುಖ್ಚವಾಹಿನಿಗೆ ಬರಲು ಭಾರತದ ಸಂವಿಧಾನಕ್ಕೆ ತರೆಭಾಗಲು ಎನ್ಎಲ್ಎಫ್ಟಿ ಒಪ್ಪಿತ್ತು ಶರಣಾದ ಕಾರ್ಯಕರ್ತರಿಗೆ ತ್ರಿಪುರ ಸರ್ಕಾರ ವಸತಿ ಉದ್ಯೋಗ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಲಿದೆ

ಬಾಹ್ಕಾಕಾಶ ನೌಕೆಯನ್ನು ಚಂದ್ರನ ಕಕ್ಷೆಗೆ ಸೇರ್ಪಡೆಗೊಳಿಸುವ ಪ್ರಮುಖ ಹಂತದ ಪ್ರಯೋಗವನ್ನು ನಾಳೆ ನಡೆಸಲಾಗುವುದು ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಶ್ನೆ ಇಸ್ರೋ ಅಧ್ಯಕ್ಷ ಡಾ

ಸಿವನ್ ತಿಳಿಸಿದ್ದಾರೆ

ಭಾರತದ ಬಾಹ್ಯಾಕಾಶ ಯೋಜನೆಗಳ ಪಿತಾಮಹಾ ಡಾ ವಿಕ್ರಮ್ ಸಾರಾಭಾಯ್ ಜನ್ನ ಶತಮಾನೋತ್ಲವದ ಅಂಗವಾಗಿ ಒಂದು ವರ್ಷವಿಡೀ ನಡೆಯಲಿರುವ ಕಾರ್ಯಕ್ರಮಗಳ ಸರಣಿಗೆ ನಿನ್ನೆ ಅಹಮದಾಬಾದ್ನಲ್ಲಿ ಚಾಲನೆ ನೀಡಿದ ಸಂದರ್ಭದಲ್ಲಿ ಇಸ್ರೋ ಅಧ್ಯಕ್ಷರು ಈ ಕುರಿತು ಮಾಹಿತಿ ನೀಡಿದರು

ರಾಜಸ್ತಾನದಿಂದ ರಾಜ್ಯಸಭೆಗೆ ನಡೆಯುವ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ಡಾ ಮನಮೋಹನ್ಸಿಂಗ್ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ

ರಾಜಧಾನಿ ಮತ್ತು ಎಫ್ಎಂ ರೈನ್ಬೋ ಜಾಲದಲ್ಲಿ ವೀಕ್ಷಕ ವರಣೆ ಲಭ್ಯವಾಗಲಿದೆ